ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ಯವೀಸ್ ಅವರಿಗೆ ಪ್ರಮಾಣವಚನ ಸ್ನೀಕರಿಸಲು ಅವಕಾಶ ಕಲ್ಲಿಸಿದ ಮಹಾರಾಪ್ಟ ರಾಜ್ಯಪಾಲರ ನಿರ್ಧಾರ ಪ್ರಶ್ನಿಸಿ ಶಿವಸೇನಾ ಎನ್ಸಿಪಿ ಮತ್ತು ಕಾಂಗ್ರೆಸ್ ಸಲ್ಲಿಸಿರುವ ಮನವಿಯನ್ನು ಇಂದು ಸುಪ್ರೀಂ ಕೋರ್ಚ್ ಆಲಿಸಲಿದೆ

ಹೆಡ್ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸಲು ಅವಕಾಶ ಕಲ್ಪಿಸಿದ ಮಹಾರಾಷ್ನ ರಾಜ್ಯಪಾಲರ ನಿರ್ಧಾರ ಪ್ರಶ್ನಿಸಿ ಶಿವಸೇನಾ ಎನ್ಸಿಒ ಮತ್ತು ಕಾಂಗ್ರೆಸ್ ಸಲ್ಲಿಸಿದ್ದ ಮನವಿಯನ್ನು ಸುಪ್ರೀಂ ಕೋರ್ಟ್ ಇಂದು ಆಲಿಸಲಿದೆ

ಶಿವಸೇನೆಯ ಮುಖ್ಯಸ್ಥ ಉದ್ದವ್ ಕಾಕ್ರೆ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಗೆ ತಮ್ಮನ್ನು ಆಹ್ವಾನಿಸಬೇಕೆಂದು ರಾಜ್ಲಪಾಲ ಭಗತ್ ಸಿಂಗ್ ಕೋಶಿಯಾರಿ ಅವರಿಗೆ ಮೂರೂ ಪಕ್ಷಗಳು ಆಗ್ರಹಿಸಿವೆ ಶಾಸಕರ ಪ್ರಮಾಣ ವಚನಕ್ಕಾಗಿ ಮತ್ತು ಬಹುಮತ ಸಾಬೀತು ಪಡಿಸುವುದಕ್ಕಾಗಿ ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆಯಬೇಕೆಂದು ಕೂಡಾ ಅವರು ಪ್ರತ್ನೇಕ ಅರ್ಜಿ ಸಲ್ಲಿಸಿದ್ದಾರೆ ಸಂಯೋಜಿತ ವಿಶ್ವಾಸ ಮತ ಯಾಚನೆ ಆಯೋಜಿಸುವ ಮೂಲಕ ಬಹುಮತ ಸಾಬೀತು ಪಡಿಸಲು ಪಕ್ಷಗಳಿಗೆ ಅನುಮತಿ ನೀಡಬೇಕೆಂದು ಕೂಡಾ ಅವರು ಆಗ್ರಹಿಸಿದ್ಗಾರೆ ಅರ್ಜಿಯಲ್ಲಿ ವಿಶ್ವಾಸ ಮತ ಯಾಚನೆಯ ವಿಡಿಯೋ ರೆಕಾರ್ಡಿಂಗ್ ಹಾಗೂ ನ್ಲಾಯಾಲಯದ ಮುಂದೆ ವಿಡಿಯೋ ಪ್ರತಿಗಳನ್ನು ಹಾಜರು ಪಡಿಸಬೇಕೆಂಬ ಹಾಗೂ ವಿಶ್ವಾಸ ಮತ ಯಾಚನೆ ನಡೆಸಲು ಮಧ್ಯಂತರ ಅವಧಿಯ ಸ್ಪೀಕರ್ ನೇಮಿಸಬೇಕೆಂಬ ಬೇಡಿಕೆಗಳು ಕೂಡಾ ಅರ್ಜಿಯಲ್ಲಿ ಒಳಗೊಂಡಿವೆ

ಪ್ರಧಾನ ಮಂತ್ರಿ ಕಾರ್ಯಾಲಯ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯಯೂಟ್ನೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಿರುತ್ತದೆ ಮೂಲ ಹಿಂದಿ ಭಾಷಣದ ತಕ್ಷಣ ಆಯಾ ಪ್ರಾದೇಶಿಕ ಭಾಷೆಯಲ್ಲಿ ಮನ್ ಕೀ ಬಾತ್ ಪ್ರಸಾರವಾಗಲಿದ್ದು

ಕರ್ನಾಟಕದ ಎಲ್ಲ ಬಾನುಲಿ ಕೇಂದ್ರಗಳು ಈ ಕಾರ್ಯಕ್ರಮವನ್ನು ಏಕಕಾಲಕ್ಷೆ ಸಹ ಪ್ರಸಾರ ಮಾಡಲಿವೆ ಅವಕಾಶ ವಂಚಿತ ಸಮುದಾಯಗಳನ್ನು ತಲುಪಲು ಆಡಳತ ಮತ್ತು ಸಾರ್ವಜನಿಕ ಆಡಳಿತಗಳು ಉಪಕರಣಗಳಂತೆ ಕಾರ್ಯ ನಿರ್ವಹಿಸಬೇಕೆಂದು ಉಪ ರಾಷ್ಷಪತಿ ಎಂ ವೆಂಕಯ್ಣನಾಯ್ಡು ಹೇಳದ್ದಾರೆ ಕಡುಬಡವರನ್ನು ಮೇಲೆತ್ತುವುದು ಮತ್ತು ಸಮಾಜದ ಅಂಚನಲ್ಲಿರುವ ವರ್ಗಗಳನ್ನು ಸಬಲೀಕರಣಗೊಳಿಸುವುದು ರಾಷ್ಟೀಯ ಅಭಿವೃದ್ದಿಯ ಪ್ರಮುಖ ಅಂಶಗಳಾಗಿವೆ ಎಂದರು ನವದೆಹಲಿಯಲ್ಲಿ ನಿನ್ನೆ ದಿವಂಗತ ಪಿ ಎಸ್ ಕೃಷ್ಣನ್ ಸಂತಾಪ ಸೂಚನಾ ಸಭೆಯಲ್ಲಿ ಮಾತನಾಡಿದ ಅವರು ಕೃಷ್ಣನ್ ನಂತಹ ಸಾರ್ವಜನಿಕ ಸೇವಾ ಅಧಿಕಾರಿಗಳು ಜನರ ಕಲ್ಚಾಣಕ್ಕಾಗಿ ಸಂವಿಧಾನಾತ್ಮಕ ಸೌಲಭ್ಯಗಳು ಮತ್ತು ಜನ ಕೇಂದ್ರೀತ ನೀತಿಗಳ ಅನುಷ್ಠಾನವನ್ನು ಖಾತರಿಪಡಿಸಿಕೊಂಡಿದ್ದರು ಎಂದು ಹೇಳದರು ರಾಜ್ಲದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವಂತೆ ಅಸ್ವಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೊವಾಲ್ ಕರೆ ನೀಡಿದ್ದಾರೆ ಜತೆಗೆ ಉತ್ತಮ ಸಂವಹನವು ತ್ವರಿತ ಅಭಿವ್ಯದ್ಲಿಗೆ ಸಹಕಾರಿಯಾಗಲಿದೆ ಎಂದಿದ್ದಾರೆ ಗುವಾಹಟಿಯಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಆಧುನಿಕ ತಂತ್ರಜ್ಞಾನಗಳು ಮತ್ತು ಸಾಮಾಗ್ರಿಗಳ ಕುರಿತ ಸೆಮಿನಾರ್ ಮತ್ತು ಪ್ರದರ್ತನದಲ್ಲಿ ಮಾತನಾಡಿದ ಅವರು ಕಟ್ಟಡ ನಿರ್ಮಾಣ ವಲಯದಲ್ಲಿ ದೇತದಲ್ಲಿಯೇ ಅಸ್ತಾಂ ರಾಜ್ಯವನ್ನು ಅತ್ಯುತ್ತಮ ರಾಜ್ಲಗಳಲ್ಲಿ ಒಂದಾಗಿಸುವ ನಿಟ್ಲನಲ್ಲಿ ಎಲ್ಲ ಷೇರುದಾರರು ನಾವೀನ್ಲದ ಹಂತಗಳನ್ನು ಅಳವಡಿಸಿಕೊಳ್ಟಬೇಕು ಎಂದು ಒತ್ತಾಯಿಸಿದರು ಇದೇ ವೇಳೆ ಗುತ್ತಿಗೆದಾರರಿಗೆ ಕೌಶಲ್ಯಾಭಿವೃದ್ದಿ ಕೇಂದ್ರವನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳುವಂತೆ ಅವರು ರಾಜ್ಯದ ಲೋಕೋಪಯೋಗಿ ಸಚಿವ ಹಿಮಾಂತ ಬಿಸ್ವಾ ಶರ್ಮಾಗೆ ನಿರ್ದೇಶನ ನೀಡಿದರು ಈತಾನ್ಯವನ್ನು ದೇಶದ ಇತರ ಭಾಗಗಳೊಂದಿಗೆ ಸಂಪರ್ಕಿಸುವುದು ಕೇಂದ್ರದ ಮೊದಲ ಆದ್ಯತೆಯಾಗಿದ್ದು ಈ ಸಂಬಂಧ ರೈಲು ವಿಮಾನ ಮತ್ತು ರಸ್ತೆ ಸಂಪರ್ಕವನ್ನು ಹೆಚ್ಚಿಸಲು ವಿವಿಧ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಈಶಾನ್ಯ ಪ್ರದೇಶದ ಅಭಿವೃದ್ಧಿಯ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ವಾರಣಾಸಿಯಲ್ಲಿ ನಿನ್ನೆ ಆರಂಭವಾದ ನಾಲ್ಕು ದಿನಗಳ ಈಶಾನ್ಯ ಉತ್ತವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಯುವ ಸ್ಟಾರ್ಟ್ ಅಪ್ ಗಳು ಮತ್ತು ದೇಶಾದ ಮಹಾತ್ವಕಾಂಕ್ಷಿ ಉದ್ಯಮಿಗಳಿಗೆ ಈಶಾನ್ಯ ಏನಾನ್ನಾದರೂ ನೀಡಲು ಎದುರುನೋಡುತ್ತಿದೆ ಹೀಗಾಗಿ ಇದರ ಅಭಿವೃದ್ಧಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದಿದ್ದಾರೆ ಕೇಂದ್ರ ಪಂಚಾಯತ್ ರಾಜ್ ಕೃಷಿ ಮತ್ತು ರೈತರ ಕಲ್ಕಾಣ ಖಾತೆ ಸಹಾಯಕ ಸಚಿವ ಪರಷೋತ್ತಮ್ ಭೂಪಾಲ ಅವರು ಸಾವಯವ ಕೃಷಿ ಪದ್ಧತಿಗೆ ಉತ್ತೇಜನ ನೀಡಬೇಕೆಂದು ಎಲ್ಲಾ ಈಶಾನ್ಯ ರಾಜ್ಯಗಳಿಗೆ ತಿಳಿಸಿದ್ದಾರೆ ಅಗರ್ತಲಾದಲ್ಲಿ ಕೃಷಿ ಕ್ಷೇತ್ರದಲ್ಲಿ ತ್ರಿಪುರಾದ ಪ್ರಗತಿ ಕುರಿತ ಪರಿಶೀಲನಾ ಸಭೆಯಲ್ಲಿ ನಿನ್ನೆ ಮಾತನಾಡಿದ ಅವರು ರೈತರು ಕೃಷಿಯಲ್ಲಿ ಹೆಚ್ಚಿನ ವರಮಾನ ಗಳಿಸಬಹುದಾದ ಸಾಮರ್ಥ್ಯ ಈ ವಲಯಕ್ಕಿದೆ ಎಂದರು ಸಿಕ್ಕಿಂ ದೇಶದ ಮೊದಲ ಸಾವಯವ ರಾಜ್ಯವೆಂದು ಉಲ್ಲೇಖಿಸಿದ ಅವರು ರಾಜ್ಯದ ರೈತರು ಉತ್ಪಾದಿಸಿದ ಹಣ್ಣುಗಳು ಮತ್ತು ತರಕಾರಿಗಳು ಅತ್ಯಧಿಕ ದರಗಳಲ್ಲಿ ಮಾರಾಟವಾಗುತ್ತಿವೆ ಮತ್ತು ರಾಜ್ಯ ಅತಿ ಹೆಚ್ಚು ಆರ್ಥಿಕ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಿದೆ ಎಂದರು ಬ್ಕಾಂಕಿಂಗ್ ವಲಯದಲ್ಲಿ ಮತ್ತಷ್ಟು ಉತ್ತಮ ನಿಯಂತ್ರಣ ವಿಧಾನವನ್ನು ಖಾತರಿಪಡಿಸಿಕೊಳ್ಳಲು ಸರ್ಕಾರ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಕೆಲವು ಸಹಕಾರ ಬ್ಯಾಂಕ್ಗಳಲ್ಲಿನ ಹಗರಣದ ವರದಿಗಳನ್ನು ಉಲ್ಲೇಖಿಸಿದ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಪಾತ್ರಗಳನ್ನು ಮತ್ತಷ್ಟು ಬಲಪಡಿಸಲು ಉಪಕ್ರಮಗಳನ್ನು ಕೈಗೊಳ್ಳಲಾರಂಭಿಸಿದೆ ಎಂದರು ಇದಕ್ಕೂ ಮುನ್ನ ಇದ್ದ ಭಾರಿ ನಿರ್ವಹಣೆ ರಹಿತ ಆಸ್ತಿ ಸಮಸ್ಥೆಗಳನ್ನು ಭಾರತದಲ್ಲಿನ ಅನೇಕ ಬ್ಯಾಂಕ್ಗಳು ಪರಿಹರಿಸಿವೆ ಎಂದರು ಚೆನ್ನೈನಲ್ಲಿ ನಿನ್ನೆ ಸಂಜೆ ಅವರು ಜಿ ರಾಮಚಂದ್ರನ್ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಇತರ ರಾಷ್ಟಗಳೊಂದಿಗೆ ಕೆಲವು ಮುಕ್ತ ವ್ಯಾಪಾರ ಒಪ್ಪಂದಗಳು ದೇಶದಲ್ಲಿನ ರಘುದಾರರಿಗೆ ಸೂಕ್ತವಾಗಿ ಸಹಾಯ ಒದಗಿಸಿಲ್ಲ ಎಂದರು ಮಾರುಕಟ್ಟೆಯಲ್ಲಿ ಭಾರತೀಯ ರಫ್ತದಾರರು ಮತ್ತಪ್ಟು ಸ್ಪರ್ಧಾತ್ಮಕತೆಯಿಂದ ಮುಂದುವರೆಯುವಂತೆ ಅವರಿಗೆ ಸರ್ಕಾರ ಸಹಾಯ ಮಾಡಲಿದೆ ಎಂದರು

ಇದರ ಅಂಗವಾಗಿ ಸಂದೇಶ ನೀಡಿರುವ ರಾಷ್ಟಪತಿ ರಾಮನಾಥ್ ಕೋವಿಂದ್ ಗುರು ತೇಜ್ ಬಹದೂರ್ ತಮ್ಮ ಜೀವನವನ್ನು ಮಾನವ ಕುಲದ ಸುಧಾರಣೆಗಾಗಿ ಮತ್ತು ಸಮಾಜದಲ್ಲಿ ಏಕತೆ ಸೇವೆ ಮತ್ತು ಭಾತೃಕ್ಷದ ಭಾವನೆಯನ್ನು ಉತ್ತೇಜಿಸಲು ಮೀಸಲಿಟ್ಟಿದ್ದರು ಎಂದು ಹೇಳಿದ್ದಾರೆ ಹೀಗಾಗಿ ಎಲ್ಲರ ಯೋಗಕ್ಷೇಮಕ್ಕಾಗಿ ಪ್ರೀತಿ ಸಾಮರಸ್ಕ ಸಹಾನಭೂತಿ ಉಪಕಾರ ಮತ್ತು ಕೆಲಸದ ಮೌಲ್ಯಗಳನ್ನು ಹರಡಲು ಜನರು ಸಂಕಲ್ಪ ತೋಡಬೇಕು ಎಂದು ಮನವಿ ಮಾಡಿದ್ದಾರೆ

ಜಾನುವಾರುಗಳ ಪ್ರಾಮುಖ್ಯತೆಗೆ ಒತ್ತು ನೀಡುತ್ತಾ ಅವರು ಕೃಷಿ ಸಂಬಂಧಿತ ವ್ಯಾಪಾರ ಹಾಗೂ ಜಾನುವಾರಿ ಅಭಿವೃದ್ದಿಗಳೆರಡೂ ಪರಸ್ಪರ ಪೂರಕ ಎಂದು ಹೇಳದರು ಹಸುಗಳ ಸೆಗಣಿಯಿಂದ ತಯಾರಿಸಲಾದ ರಸಗೊಬ್ಬರಗಳು ಹೊಲಗಳಲ್ಲಿ ರಾಸಾಯನಿಕ ರಸಗೊಬ್ಬರಗಳ ಬೇಡಿಕೆಯನ್ನು ಕಡಿಮೆ ಮಾಡುವಲ್ಲಿ ಸಹಕಾರಿ ಎಂದು ಹೇಳಿದರು ರೈತರಿಗೆ ಆದಾಯದ ಮೂಲದಂತೆ ಪ್ರಾಣಿಗಳ ಮಹತ್ವನ್ನು ಎತ್ತಿ ಹಿಡಿದ ಸಚಿವರು ಪಶುಗಳ ಸೆಗಣಿ ಬಳಸಿ ನೈಸರ್ಗಿಕ ರಸಗೊಬ್ಬರಗಳನ್ನು ತಯಾರಿಸಲು ರೈತ ಸಮುದಾಯ ಉಪಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಕೃಷಿ ಮತ್ತು ಜಾನುವಾರು ಸಂಶೋಧನೆಯಲ್ಲಿ ವೃತ್ತಿಪರ ಅವಕಾಶಗಳನ್ನು ಕಂಡುಕೊಳ್ಳಬೇಕೆಂದು ಸಚಿವರು ಯುವಜನತೆಯಲ್ಲಿ ಮನವಿ ಮಾಡಿದರು ನಾಲ್ಕುದಿನಗಳ ವಸ್ತು ಪ್ರದಶನದಲ್ಲಿ ವಿದರ್ಭದ ಕೃಷಿ ಸಂಸ್ಕರಣಾ ಉದ್ಯಮಗಳಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪ್ರಾಮುಖ್ಯತೆ ಕುರಿತು ಕಾರ್ಯಾಗಾರಗಳನ್ನು ಕೂಡಾ ಆಯೋಜಿಸಲಾಗಿದೆ

ಶುಕ್ರವಾರ ಎರಡು ಚಿನ್ನ ಪದಕ ಗೆಲ್ಲುವುದರೊಂದಿಗೆ ಅಭಿಯಾನ ಆರಂಭಿಸಿದ್ದ ಭಾರತ ಸದ್ದ ಒಟ್ಟು ಎಂಟು ಸ್ವರ್ಣ ಪದಕಗಳನ್ನು ಗೆದ್ದುಕೊಂಡಿದೆ